ಮಾಧುಸ್ವಾಮಿ ಹೇಳದ್ದಾರೆ ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಅಧಿವೇಶನ ನಡೆಸಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು

ಎ ಎಲ್ ಸಹಯೋಗದಲ್ಲಿ ನಿರ್ಮಿಸಲಾಗಿರುವ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಇಂದು ವಿಡಿಯೋ ಕಾನ್ಸರೆನ್ಸ್ ಮೂಲಕ ಉದ್ಘಾಟಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಜ್ವಾನವೇ ಶಕ್ತಿಯಾಗಿದ್ದು ಅವಿಷ್ಕಾರ ಮತ್ತು ಸೃಜನತೀಲತೆಗೆ ಕೌಶಲ್ಯಯುತ ತ್ರಮಿಕವರ್ಗ ಅಗತ್ಯವಾಗಿದೆ ಎಂದು ಹೇಳಿದರು

ಎಸ್ ಯಡಿಯೂರಪ್ಪರವರು ಪರೆಡ್ನ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ

ಸ್ವಾತಂತ್ರ್ಯೋತ್ಸವದ ಸಿದ್ದತೆ ಕುರಿತಂತೆ ಇಂದು ನಗರ ಷೊಲೀಸ್ ಆಯುಕ್ತ ಕಮಲ್ಪಂಥ್ ಮತ್ತು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು

ಸ್ವಾತಂತ್ರೋತ್ಸವದ ಸಂಭ್ರಮ ಕುರಿತ ವಿಶೇಷ ಸಮಾಚಾರ ದರ್ಶನ ನಾಡಿದ್ದು

ಕೊರೊನಾ ಸೋಂಕಿನಿಂದ ಗುಣಮುಖರಾದ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪನುಮಂತರಾಯ ಅವರು ಇಂದು ಜಿಲ್ಲಾ ಕೋವಿಡ್ ಆಸ್ಪತ್ತೆಯಿಂದ ಬಿಡುಗಡೆಯಾದರು ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಕೊರೊನಾ ಬಂದಿದೆಯೆಂದು ಭಯಪಡುವ ಅಗತ್ಯವಿಲ್ಲ ವೈದ್ಯರ ಸಲಹೆ ಸರ್ಕಾರದ ಮಾರ್ಗಸೂಚಿಯನ್ನು ಸರಿಯಾಗಿ ಪಾಲನೆ ಮಾಡಿದರೆ ಕೊರೊನಾದಿಂದ ಬೇಗ ಮುಕ್ತರಾಗಬಹುದು ಎಂದರು ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇದರ ಜತೆಗೆ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ಅವರು ಹೇಳದರು

ಬೆಳೆ ಸಮೀಕ್ಷೆಯನ್ನು ಯಶಸ್ವಿಯಾಗಿಸಬೇಕು ಎಂದು ಕೃಷಿ ಸಚಿವ ಬಿ

ಪಾಟೀಲ್ ಹೇಳಿದ್ದಾರೆ ಅವರು ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಎಲ್ಲಾ ಜಲ್ಲೆಗಳ ಜಂಟಿ ಕೈಷಿ ನಿರ್ದೇಶಕರು ಜಿಲ್ಲಾಧಿಕಾರಿಗಳು ಕೆವಿಕೆ ಸೇರಿದಂತೆ ಕೃಷಿ ಅಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಬೆಳೆ ಸಮೀಕ್ಷೆಯನ್ನು ಕಂದಾಯ ತೋಟಗಾರಿಕೆ ಕೃಷಿ ಇಲಾಖೆಯ ಕೆಲಸವೆಂದು ವರ್ಗೀಕರಿಸುವುದು ಬೇಡ ಬೆಳೆ ಸಮೀಕ್ಷೆಯನ್ನು ಆಯಾ ರೈತರಿಂದಲೇ ಪೋಟೋ ತೆಗೆಸಿ ಅಪ್ಲೋಡ್ ಮಾಡಿಸಬೇಕು ಎಂದು ಹೇಳಿದರು ಸ್ನಾಭಿಮಾನಿ ರೈತ ತನ್ನ ಹೊಲದ ಸಮೀಕ್ಷೆಯನ್ನು ತಾನೇ ನಡೆಸಿ ಸರ್ಟಿಫಿಕೇಟ್ ಕೊಡುವಂತಹ ವಿಶೇಷ ಯೋಜನೆ ಇದಾಗಿದೆ ತಾಲೂಕಿನ ಎಡಿಎಗಳು ಸ್ವಳೀಯ ಶಾಸಕರನ್ನು ರೈತರ ಹೊಲಕ್ಷೆ ಕರೆದುಕೊಂಡು ಹೋಗಿ ರೈತರಿಂದಲೇ ಬೆಳೆ ಸಮೀಕ್ಷೆಗೆ ಪೋಟೋ ಅಪ್ಲೋಡ್ ಮಾಡಿಸಬೇಕು ಎಂದು ಅವರು ಮನವಿ ಮಾಡಿದರು ತೋಟಗಾರಿಕೆ ಮತ್ತು ಕೈಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಪೊಪೆಸರ್ಗಳನ್ನು ಸಹಾಯಕ ಪೊಪೆಸರ್ಗಳು ಸಹ ರೈತರ ಬೆಳೆ ಸಮೀಕ್ಷೆ ಆ್ವಪ್ ಹೆಚ್ಚಚ್ಚು ಪ್ರಚಾರವಾಗುವಂತೆ ನೋಡಿಕೊಳ್ಟಬೇಕು ಎಂದು ಹೇಳಿದರು

ಕಂದಾಯ ಕೃಷಿ

ಸಂಗ್ರಹವಾದ ಬೆಳೆಗಳ ಮಾಹಿತಿಯ ಬಗ್ಗೆ ತಾಲೂಕು ಆಡಳತ ಪರಿಶೀಲನೆ ನಡೆಸಲಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಐ

ರಾಜಶೇಖರ ತಿಳಿಸಿದ್ದಾರೆ ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿ ಇದರಿಂದ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿ ಕುರಿತು ಎನ್ಡಿಆರ್ಎಫ್ ಮತ್ತು ಎಸ್ಬಿಆರ್ಎಫ್ ಅಡಿಯಲ್ಲಿ ಸಹಾಯಧನ ನೀಡಲು ಅನುವಾಗುವುದು ಎಂದು ಅವರು ಹೇಳಿದ್ದಾರೆ

ಮಾಧುಸ್ವಾಮಿ ತಿಳಿಸಿದ್ದಾರೆ ಸಭಾಂಗಣದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ಗೊರೂರು ಜಲಾಶಯಕ್ಕೆ ನೀರಿನ ಒಳಹರಿವು ಹೆಚ್ಚದೆ ತುಮಕೂರು ಕೆನಾಲ್ಗೆ ನಿಗದಿಯಾಗಿರುವ ನೀರನ್ನು ಪರಿಸಲಾಗುತ್ತಿದ್ದು ಹಾಸನ ಮತ್ತು ಮಂಡ್ಡ ಜಿಲ್ಲೆಗಳಗೂ ಈ ಕೆನಾಲ್ ಮೂಲಕವೇ ನೀರು ಪಂಚಿಕೆಯಾಗಲಿದೆ ಎಂದರು ತುಮಕೂರು ಜಿಲ್ಲೆಗೆ ಪಂಚಿಕೆಯಾಗಿರುವ ನೀರನ್ನು ನಿಗದಿಯಂತೆ ತಾಲ್ಲೂಕುಗಳಿಗೆ ಪರಿಸಲಾಗುವುದು ಮೊದಲಿಗೆ ಸಿರಾ ಕುಣಿಗಲ್ಗೆ ಪರಿಸಿ ತದನಂತರ ಪತ್ತು ದಿನಗಳ ಕಾಲ ಪ್ರತಿ ತಾಲ್ಡೂಳಿಗೆ ನೀರು ಪರಿಸಲಾಗುವುದು ಎಂದು ಅವರು ಹೇಳಿದರು

ಧಾರವಾಡದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು

ಬೆಳೆ ಹಾನಿ ನಷ್ಟವನ್ನು ಅಂದಾಜಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ

ಜಿಲ್ಲೆಯಲ್ಲಿ ಮಳೆ ಅವಗಢಗಳಿಗೆ ನಾಲ್ಲು ಮಂದಿ ಜೀವ ತೆತ್ತಿದ್ದಾರೆ

ಆದರೆ ಮಹಾರಾಷ್ಷದ ಫಟ್ಟ ಪ್ರದೇತದಲ್ಲಿ ಸುರಿದ ಮಳೆಯಿಂದಾಗಿ ಕೃಷ್ಣಾನದಿ ಹಾಗೂ ಅದರ ಉಪ ನದಿಗಳಾದ ವೇದಗಂಗಾ ದೂಧಗಂಗಾ ಪಂಚಗಂಗಾ ನದಿಗಳಿಗೆ ಹೆಚ್ಚನ ಪ್ರಮಾಣದಲ್ಲಿ ನೀರು ಪರಿದುಬರುತ್ತಿದೆ

ಖಾನಾಪೂರ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಇಂದು ಕಡಿಮೆಯಾಗಿದೆ

ಉತ್ತರ ಕರ್ನಾಟಕದ ಜೀವನಾಡಿಯಾದ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟ ಕೃಷ್ಣಾ ಜಲಾಶಯ ಭರ್ತಿಯಾಗಿದೆ ಅಧಿಕ ಪ್ರಮಾಣದ ನೀರನ್ನು ಜಲಾಶಯದಿಂದ ಹೊರ ಬಿಡಲಾಗುತ್ತಿದೆ

ಜೆಲ್ಲಾಧಿಕಾರಿ ಆರ್ ವೆಂಕಟೇಶಕುಮಾರ ಮಾತನಾಡಿ ಈಗಾಗಲೇ ಸ್ಥಳೀಯ ಅಧಿಕಾರಿಗಳು ಪ್ರವಾಪ ಪೀಡಿತ ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದಾರೆ ಎಂದು ಹೇಳಿದರು ರಾಜ್ಞದಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಅನೇಕ ಕಡೆ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ